ಿ ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಕೆ

ರಮೇಶ್ ಕುಮಾರ್ ರಾಜೀನಾಮೆ ಸಲ್ಲಿಕೆ ಹೊಸ ಸಭಾಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ

ವಾರ್ತೆಗಳ ವಿವರ ರಾಜ್ಞದ ನೂತನ ಮುಖ್ಜಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಬಿ

ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನಗೊಂಡ ನಂತರ ವಿಶ್ವಾಸ ಮತ ಸಾಬೀತುಪಡಿಸಲು ರಾಜ್ಯಪಾಲ ವಜೂಭಾಯ್ ವಾಲಾ ಅವರು ಬಿಜೆಪಿಗೆ ಒಂದು ವಾರ ಗಡುವು ನೀಡಿದ್ದರ ಹಿನ್ನೆಲೆ ವಿತ್ವಾಸ ಮತ ಯಾಚನೆ ನಿರ್ಣಯ ಮಂಡಿಸಿದ ಯಡಿಯೂರಪ್ಪ ಆದಕ್ಕೆ ಅಂಗೀಕಾರ ಪಡೆಯುವಲ್ಲಿ ಯಶಸ್ವಿಯಾದರು ಬಳಿಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಧನ ವಿನಿಯೋಗ ಮಸೂದೆಯನ್ನು ಮಂಡಿಸಿ ಅನುಮೋದನೆ ಪಡೆದರು

ಪಾಗೂ ಚರ್ಚೆಯೇ ಇಲ್ಲದೇ ಲೇಖಾನುದಾನ ಅಂಗೀಕಾರ ಸಾಧ್ಯವಿಲ್ಲ ಎಂದರು ಇದು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು ಇದಕ್ಕೂ ಮುನ್ನ ವಿಶ್ವಾಸಮತ ಯಾಚನೆಯ ಮೇಲಿನ ಚರ್ಚೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ

ಅತ್ಯಪ್ತರು ಎನಿಸಿಕೊಂಡಿರುವ ಶಾಸಕರನ್ನು ಸೇರಿಸಿಕೊಂಡು ಎಷ್ಟು ದಿನ ಆಡಳಿತ ನಡೆಸಲು ಸಾಧ್ಯ ಎಂದು ಟೀಕಿಸಿದರು

ಸದನ ಆರಂಭವಾಗುತ್ತಲೇ ಸಭಾಧ್ಯಕ್ಷರ ಸೂಚನೆಯ ಮೇರೆಗೆ ವಿಶ್ವಾಸ ಮತ ಗೊತ್ತುವಳಿ ಪ್ರಸ್ತಾವವನ್ನು ಮಂಡಿಸಿದ ಅವರು ಬರಗಾಲ ಪರಿಸ್ತಿತಿ ಎದುರಾಗಿದ್ದು ಇದರ ನಿವಾರಣೆಗೆ ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಿದೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ತ ಎಂದು ಹೇಳಿದರು

ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ಸಮಿತ್ರ ಸರ್ಕಾರದಲ್ಲಿ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್

ತಮ್ಮ ಅಧಿಕಾರ ಬಿಟ್ಟುಹೋಗುವ ಕೊನೆ ಗಳಿಗೆಯಲ್ಲಿ ರೈತರಿಗೆ ನೆರವಾಗುವ ಋಣ ಮುಕ್ತ ಕಾಯ್ದೆಗೆ ರಾಷ್ಟಪತಿಗಳು ಅಂಕಿತ ನೀಡಿದ್ದಾರೆ

ರೈತರ ಸಾಲಮನ್ನಾ ವಿಚಾರದಲ್ಲಿರುವ ಸತ್ಯಾಂಶವನ್ನು ರಾಜ್ಯದ ಜನತೆಗೆ ನೂತನ ಮುಖ್ಯಮಂತ್ರಿಯವರು ತಿಳಿಸಬೇಕು ಎಂದರು ವಿಧಾನಸಭೆಯಲ್ಲಿ ಅಂಗೀಕೃತಗೊಂಡ ಧನವಿನಿಯೋಗ ವಿಧೇಯಕಕ್ಕೆ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ಧ್ವನಿಮತದ ಅಂಗೀಕಾರ ನೀಡಲಾಯಿತು ಮಧ್ವಾಷ್ನ ಸದನ ಸಮಾವೇಶಗೊಂಡಾಗ ಸಭಾಪತಿ ಪ್ರತಾಪಚಂದ್ರ ಶೆಟ್ಟಿ ವಿಧಾನಸಭೆಯಿಂದ ಅಂಗೀಕೃತಗೊಂಡ ಧನ ವಿನಿಯೋಗ ಮಸೂದೆಯನ್ನು ಪರ್ಯಾಲೋಜನೆಗೆ ಮಂಡಿಸುವಂತೆ ಮುಖ್ಚಮಂತ್ರಿ ಬಿ

ಅದರಂತೆ ಯಡಿಯೂರಪ್ಪ ವಿಧೇಯಕ ಮಂಡಿಸಿ ಅಂಗೀಕರಿಸಬೇಕೆಂದು ಸದಸ್ವರಿಗೆ ಮನವಿ ಮಾಡಿದರು ಉತ್ತರ ಕರ್ನಾಟಕದ ಅಭಿವೃದ್ದಿ ಬಗ್ಗೆ ವಿಶೇಷ ಆಸಕ್ತಿ ವಹಿಸಬೇಕು ಕಾವೇರಿ ಮತ್ತು ಕೃಷ್ಣ ಕನ್ನಡಾಂಬೆಯ ಎರಡು ಕಣ್ಣಗಳಾಗಿದ್ದು ಯಾವುದೇ ತಾರತಮ್ಮ ಮಾಡದೇ ಈ ನದಿ ಪಾತ್ರದ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ವಿಶೇಷ ಗಮನಹರಿಸಬೇಕೆಂದು ಕಾಂಗ್ರೆಸ್ನ ಸದಸ್ಯ ಎಸ್

ಜೆಡಿಎಸ್ನ ಬಸವರಾಜ ಹೊರಟ್ಟಿ ಮಾತನಾಡಿ ನಿಮ್ನ ಆಡಳಿತಾವಧಿಯಲ್ಲಿ ಸುಭದ್ರ ಸರ್ಕಾರ ನೀಡಿ ಆಡಳಿತ ಮತ್ತು ಪ್ರತಿಪಕ್ಷ ಎಂಬ ತಾರತಮ್ಮ ಮಾಡಬೇಡಿ ನೀವು ಮಾಡುವ ಉತ್ತಮ ಕೆಲಸಗಳಿಗೆ ನಮ್ಮ ಸಹಕಾರ ಇರುತ್ತದೆ ಎಂದರು ಸದಸ್ಟರ ಭಾವನೆಗಳಿಗೆ ಸ್ಪಂದಿಸಿದ ಬಿ

ಯಡಿಯೂರಪ್ಪ ಉತ್ತರ ಕರ್ನಾಟಕ ಹೈದರಾಬಾದ ಕರ್ನಾಟಕ ಸೇರಿದಂತೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಗೆ ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿ ವಿಧೇಯಕವನ್ನು ಅಂಗೀಕರಿಸುವಂತೆ ಕೋರಿದರು

ರಮೇಶ್ ಕುಮಾರ್ ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆ ನೀಡಿದ್ದಾರೆ

ಶಕ್ತಿಮೀರಿ ಅತ್ಯಂತ ಜಾಗರೂಕತೆ ಹಾಗೂ ವಿವೇಚನೆಯಿಂದ ನಡೆದುಕೊಂಡಿರುವುದಾಗಿ ಹೇಳಿದರು

ರಮೇಶಕುಮಾರ ಅವರು ವಿಧಾನಸಭಾಧಕ್ಷ ಸ್ವಾನಕ್ಕೆ ರಾಜೀನಾಮ ನೀಡಿರುವ ಹಿನ್ನೆಲೆ ರಾಜ್ಯಪಾಲ ವಜುಭಾಯ್ ವಾಲಾ ವಿಧಾನಸಭೆಗೆ ನೂತನ ಸಭಾಧ್ಯಕ್ಷರ ಹುದ್ದೆಗೆ ನಾಳೆ ಚುನಾವಣಾ ದಿನಾಂಕ ನಿಗದಿಪಡಿಸಿದ್ದಾರೆ ನಿನ್ನೆಯಿಂದ ನಾಮಪತ್ರಗಳ ಸ್ವೀಕಾರ ಆರಂಭವಾಗಿದ್ದು ಇಂದು ಮಧ್ಯಾಪ್ನದವರೆಗೆ ನಾಮಪತ್ರ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಹುಲಿಗಳ ಸಂರಕ್ಷಣೆ ಹಾಗೂ ಹುಲಿಗಳ ನೈಸರ್ಗಿಕ ಆವಾಸ ಸ್ವಾನಗಳ ಕುರಿತ ರಕ್ಷಣೆ ಬಗ್ಗೆ ಪ್ರತಿ ವರ್ಷ ಜಾಗೃತಿ ಮೂಡಿಸಲು ಹುಲಿಗಳ ದಿನ ಆಚರಿಸಲಾಗುತ್ತದೆ

ಇದು ಪ್ರತಿಯೊಬ್ಬ ನೈಸರ್ಗಿಕ ಪ್ರೇಮಿ ಸಂತಸಪಡುವ ವಿಚಾರವಾಗಿದೆ

ಮಂಗಳೂರಿನಲ್ಲಿ ನಿನ್ನೆ ವಿವಿಧ ಶಿಕ್ಷಣ ಸಂಸ್ಟೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಂಶುಪಾಲರ ಸಭೆಯಲ್ಲಿ ಮಾತಾನಾಡಿದ ಅವರು ಡೆಂಗಿ ಸುಲಭವಾಗಿ ನಿಯಂತ್ರಿಸುವ ರೋಗ ಶಾಲಾ ಮಕ್ಕಳಿಗೆ ಲಾರ್ವಾ ನಿಯಂತ್ರಣದ ಬಗ್ಗೆ ವಿವಿಧ ಸ್ಪರ್ಧೆಗಳನ್ನು ವೀಡಿಯೋಗಳನ್ನು ಏರ್ಪಡಿಸಿ ತಿಳುವಳಿಕೆ ಮೂಡಿಸಬೇಕು ಎಂದು ಹೇಳಿದರು ಲಾರ್ವಾದ ಸಂಪೂರ್ಣ ನಾಶ ಹಾಗೂ ಸೊಳ್ಳಿಗಳು ಕಚ್ವದಂತೆ ನೋಡಿಕೊಂಡರೆ ಡೆಂಗಿ ಕಾಯಿಲೆಯಿಂದ ದೂರವಿರಬಹುದು ಮುಂದಿನ ಮೂರು ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ನಿಲಯಗಳು ಸ್ವಯಂ ಜಾಗೃತರಾಗಿ ತಮ್ಮ ಸುತ್ತ ಮುತ್ತ ನಿಂತ ನೀರಿನಲ್ಲಿ ಲಾರ್ವಾ ಹುಡುಕಾಟ ನಡೆಸಿ ಅದನ್ನು ನಾಶಮಾಡಬೇಕು ಮಳೆ ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕು ಎಂದು ಹೇಳಿದರು

ಇದರಿಂದಾಗಿ ನಡುಗಡ್ಡೆ ಗ್ರಾಮಗಳಿಗೆ ಸಂಪರ್ಕ ಕಲ್ಲಿಸುವ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಲಿದ್ದು ಸಂಪರ್ಕ ಕಡಿತಗೊಳ್ಳುವ ಆತಂಕ ಎದುರಾಗಿದೆ ಆಲಮಟ್ಟಿ ಜಲಾಶಯದಿಂದ ಬಸವ ಸಾಗರ ಜಲಾಶಯಕ್ಕೆ ಒಳ ಪರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಪರಿಬಿಟ್ಟರೆ ಸೇತುವೆ ಮೇಲೆ ನೀರು ತುಂಬಿ ಪರಿದು ನಡುಗಡ್ಡೆ ಗ್ರಾಮಗಳ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆಯಿದೆ

ಆಲಮಟ್ಟಿ ಜಲಾಶಯದಿಂದ ನೀರಿನ ಒಳಪರಿವು ಹೆಚ್ಚಾದಂತೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಪರಿಬಿಟ್ಟರೆ ನಡುಗಡ್ಡ ಪ್ರದೇಶದ ಕಡದರಗಡ್ಡಿ ಯರಗೋಡಿ ಪಂಚಿನಾಳ ಗ್ರಾಮಗಳ ಸಂಪರ್ಕ ಕಡಿತಗೊಳ್ಳಲಿದೆ

ಕರ್ನಾಟಕ ನಾಟಕ ಅಕಾಡೆಮಿ ಪ್ರಸಕ್ತ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು ಹಿರಿಯ ನಟಿ ಉಮಾಶ್ರೀ ಜೀವಮಾನ ಸಾಧನೆ ಪ್ರಶಸಿಗೆ ಪಾತ್ರರಾಗಿದ್ದಾರೆ

ಧಾರವಾಡದ ಬಸವರಾಜ ಕಡ್ಲೆಣ್ಣವರ ಗದಗ್ನ ಎನ್ ಮಂಜಮ್ಮ ಗುಬ್ಬಿ ಮತ್ತು ವಿಜಯಕುಮರ್ ಜತೂರಿ ಬೆಂಗಳೂರಿನ ಧಮೇಂದ್ರ ಅರಸು ಗಣೇಶ್ ಶೇಣ್ಣ ಅರುಣ್ ಸಾಗರ್ ಮತ್ತು ವೆಂಕಟೇಶ್ ರಾಯಚೂರು ಜಿಲ್ಲೆಯ ನಾಗಪ್ಪ ಬಳೆ ಬಾಗಲಕೋಟೆಯ ಪ್ರಭಾಕರ ಕುಲಕರ್ಣಿ ವಿಜಯಪುರದ ಬಸಪ್ಪ ಸಜ್ಜನ ಮಂಗಳೂರಿನ ಗೀತಾ ಸುರತ್ತಲ್ ಕೋಲಾರ ಜಿಲ್ಲೆಯ ಲಕ್ಷ್ಮೀಪತಿ ಕೋಲಾರ ಮಂಡ್ಕದ ಸಣ್ಣಪ್ಪ ಕೊಡಗಳ್ಳಿ ದಾವಣಗೆರೆಯ ವಿಜಯಕುಮಾರ ಕೊಡಗನೂರು ಹಾಗೂ ಬಳ್ಳಾರಿಯ ಮಾ ಬ

ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ವಿಶ್ವಾಸಮತ ಗೊತ್ತುವಳಿಯಲ್ಲಿ ನೂತನ ಮುಖ್ಯಮಂತ್ರಿ ಬಿ

ಿ ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಕೆ

ರಮೇಶ್ ಕುಮಾರ್ ರಾಜೀನಾಮೆ ಸಲ್ಲಿಕೆ ಹೊಸ ಸಭಾಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು